ಕೊರೊನಾ ವೈರಸ್ ಭೀತಿ ಹಿನ್ನೆಲೆ ಸಿಂಗಾಪುರಕ್ಕೆ ಅನಗತ್ತ ಪ್ರವಾಸ ಕೈಗೊಳ್ಳದಂತೆ ದೇಶದ ನಾಗರಿಕರಿಗೆ ಸರ್ಕಾರ ಸಲಹೆ

ದೃಢವಾದ ಆರೋಗ್ಯ ಕಣ್ಗಾವಲು ವ್ಯವಸ್ಥೆಯಿಂದಾಗಿ ಕೊರೊನಾ ವೈರಸ್ನಿಂದ ಭಾರತ ರಕ್ಷಿಸಲ್ಪಟ್ಟದೆ ಕೇಂದ್ರ ಆರೋಗ್ಲ ಸಚಿವ ಡಾ ಹರ್ಷವರ್ಧನ್

ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಭೇಟ ವೇಳೆ ಆರ್ಥಿಕ ಮತ್ತು ಇಂಧನ ಒಪ್ಪಂದ ಸೇರಿ ಹಲವಾರು ಪ್ರಮುಖ ಕ್ಷೇತ್ರಗಳಿಗೆ ಆದ್ಲತೆ

ಜಾಗತಿಕ ಅಪಾಯದ ಮೇಲ್ವಿಚಾರಣೆ ಮತ್ತು ನೀತಿ ಸಮನ್ವಯ ಹೆಚ್ಚಿಸುವ ಅಗತ್ತತೆಗೆ ಹಣಕಾಸು ಸಚಿವೆ ನಿರ್ಮಲಾ ಒತಾರಾಮ್ ಒತ್ತು

ಮನ್ ಕಿ ಬಾತ್ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ತನದ ಎಲ್ಲಾ ವಾಹಿನಿಗಳಲ್ಲಿ ಪ್ರಸಾರವಾಗಲಿದೆ

ಆಕಾಶವಾಣಿಯಲ್ಲಿ ಈ ಕಾರ್ಯಕ್ರಮ ಹಿಂದಿಯಲ್ಲಿ ಪ್ರಸಾರವಾದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಅದರ ಅನುವಾದ ಪ್ರಸಾರವಾಗಲಿದೆ

ಒಡಿಶಾದ ಕಟಕ್ನಲ್ಲಿ ನಿನ್ನೆ ಪ್ರಥಮ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಿದರು ಕಟಕ್ನ ಜವಾಪರಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಭವ್ದ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಕ್ರೀಡಾಕೂಟ ಆರಂಭಗೊಂಡಿದೆ ಎಂದು ಪ್ರಕಟಿಸಿದರು ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಮತ್ತು ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಪಾಗೂ ಪಲವಾರು ಪ್ರತಿನಿಧಿಗಳು ಮತ್ತು ಕ್ರೀಡಾಪಟುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ದೇಶದ ಕ್ರೀಡಾಕಾಂತಿಗೆ ಇದು ಮುಂದಿನ ಹೆಜ್ಜೆಯಾಗಿದೆ ಎಂದು ಹೇಳಿದರು ಕ್ರೀಡಾ ಸಚಿವ ಕಿರಣ್ ರಿಜಿಜು ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟಗಳ ಮೂಲಕ ಭಾರತದ ಜನತೆ ಅಂತಾರಾಷ್ಟೀಯ ಚಾಂಪಿಯನ್ನರನ್ನು ನೋಡಬಹುದಾಗಿದೆ ಎಂದು ಹೇಳಿ ಶೀಘದಲ್ಲಿಯೇ ಬೆಲೋ ವಿಶ್ವ ವಿದ್ಯಾಲಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದರು

ಹೆಡ್ ಮಾರಕ ಕೊರೊನಾ ವೈರಸ್ ಭೀತಿಯ ಹಿನ್ನೆಲೆಯಲ್ಲಿ ಸಿಂಗಾಮರಕ್ಕೆ ಅಗತ್ಯವಲ್ಲದ ಪ್ರವಾಸವನ್ನು ರದ್ದುಪಡಿಸಬೇಕು ಎಂದು ದೇಶದ ಜನತೆಗೆ ಸರ್ಕಾರ ಸಲಹೆ ನೀಡಿದೆ ಕೊರೊನಾ ವೈರಸ್ ಪರಡುವಿಕೆ ಭೀತಿಯಿದ್ದು ಅನಗತ್ಯವಾಗಿ ಸಿಂಗಾಮರ ಪ್ರವಾಸ್ ಕೈಗೊಳ್ಳಬಾರದೆಂದು ಸರ್ಕಾರ ಹೇಳಿದೆ ಕಠ್ಮಂಡು ಇಂಡೋನೇಷಿಯಾ ವಿಯೆಟ್ನಾಂ ಮತ್ತು ಮಲೇಷಿಯಾಗಳಿಂದ ಭಾರತಕ್ಕೆ ಆಗಮಿಸುವ ವಿಮಾನಗಳ ಪ್ರಯಾಣಿಕರನ್ನು ನಾಳೆಯಿಂದ ನಿಲ್ದಾಣಗಳಲ್ಲಿ ತಪಾಸಣೆಗೆ ಒಳಪಡಿಸಲು ನಿರ್ಧರಿಸಲಾಗಿದೆ

ನವಿ ಮುಂಬೈನಲ್ಲಿ ನಿನ್ನೆ ಅವರು ರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತರಬೇತಿ ಮತ್ತು ಸಂಶೋಧನಾ ಸಂಸ್ವೆಯ ನೂತನ ಕ್ಕಾಂಪಸ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿ ವಿಶ್ವ ಆರೋಗ್ಯ ಸಂಸ್ವೆಯ ಎಲ್ಲರಿಗೂ ಆರೋಗ್ಯ ಎನ್ನುವ ಗುರಿಯನ್ನು ಭಾರತ ತಲುಪಿದೆ ವೈದ್ಯರು ಮತ್ತು ಜನಸಂಖ್ಯೆ ನಡುವಿನ ರೇಶಿಯೋ ದರ ಕೂಡ ವಿಶ್ವ ಆರೋಗ್ಯ ಸಂಸ್ಥೆಯ ಮಾನದಂಡದಂತಿದೆ ಎಂದು ಹೇಳಿದರು ಈ ಹಿಂದೆ ಎಬೊಲಾ ಮತ್ತು ನಿಪಾದಂತಪ ರೋಗಗಳು ಪರಡಿದಾಗ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಾಗಿತ್ತು ಅದೇ ರೀತಿ ಕೊರೊನೊ ವೈರಸ್ ಬಗ್ಗೆಯೂ ಕೇಂದ್ರ ಸರ್ಕಾರ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದರು

ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅರ್ಥಿಕ ಮತ್ತು ಇಂಧನ ಸೇರಿದಂತೆ ಪಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಒಪ್ಪಂದದ ಕುರಿತು ಗಮನ ಹರಿಸುವ ನಿರೀಕ್ಷೆಯಿದೆ ಭಯೋತ್ವಾದನೆ ನಿಗ್ರಹ ಶಾಂತಿ ಸ್ಟಾಪನೆ ಹಾಗೂ ಭಾರತ ಮತ್ತು ಅಮೆರಿಕ ನಡುವಿನ ಪರಸ್ವರ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯಗಳು ಪ್ರಮುಖವಾಗುವ ಸಾಧ್ಯತೆಯಿದೆ ಸರಕು ಮತ್ತು ಸೇವೆಗಳಲ್ಲಿ ಅಮೆರಿಕವು ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರಿಕೆ ರಾಷ್ಟವಾಗಿದೆ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಮೈದಾನವಾಗಿರುವ ಅಹ್ಮದಾಬಾದ್ನಲ್ಲಿರುವ ಸರ್ದಾರ್ ಪಟೇಲ್ ಕ್ರೀಡಾಂಗಣದಲ್ಲಿ ನಾಳೆ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಲಕ್ಷಕ್ತೂ ಅಧಿಕ ಅಭಿಮಾನಿಗಳ ಸಮ್ಮಖದಲ್ಲಿ ವೇದಿಕೆ ಪಂಚಿಕೊಳ್ಳಲಿದ್ದಾರೆ ಹೆಡ್ ಜಾಗತಿಕ ಅಪಾಯದ ಮೇಲ್ವಿಚಾರಣೆಯನ್ನು ಪೆಜ್ವಿಸುವ ಅಗತ್ಯವನ್ನು ಹಾಗೂ ಅಂತಪ ಅಪಾಯಗಳನ್ನು ಎದುರಿಸಲು ನೀತಿ ಸಮನ್ನಯದ ವ್ಲಾಪ್ತಿಯ ಬಗ್ಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಒತ್ತಿ ಹೇಳಿದ್ದಾರೆ

ಡಿ ಜಾದವ್ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಇನ್ನಿತರ ಸ್ಪರ್ಧೆಗಳಲ್ಲಿ ಬಜರಂಗ್ ಮನಿಯಾ ಗೌರವ್ ಬಾಲಿಯನ್ ಕಡಿಯನ್ ಅವರು ತಮ್ಮ ಫೈನಲ್ ಪಂದ್ಯಗಳಲ್ಲಿ ಸೋಲನುಭವಿಸಿ ಭಾರತಕ್ಕೆ ಬೆಳ್ಳಿ ಪದಕಗಳನ್ನು ಮತ್ತು ಸತ್ತವ್ಬತ ಗೆದ್ದುಕೊಟ್ಟರು